ಎಸ್

ಸಭೆಯ ಬಳಿಕ ಯೋಜನಾ ಆಯೋಗದ ಉಪಾಧ್ವಕ್ಷ ಬಿ

ಗುಜರಾತ್ ಮಾದರಿಯಲ್ಲಿ ಗ್ರಾಮ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದವರೆಗೆ ಎಲ್ಲ ಯೋಜನೆಗಳ ಸಮಗ್ರ ಮಾಹಿತಿಯನ್ನು ಒಳಗೊಂಡ ಸಿಎಂ ಡ್ಯಾಷ್ಬೋರ್ಡ್ಅಭಿವೃದ್ಧಿಪಡಿಸಲಾಗುವುದು ಇದರಿಂದ ಮುಖ್ಯಮಂತ್ರಿಯವರೇ ನೇರವಾಗಿ ಯೋಜನೆಗಳ ಅನುಷ್ಠಾನ ಪ್ರಗತಿ ಪರಿತೀಲಿಸಬಹುದು ಎಂದು ಹೇಳಿದರು ಪ್ರಾದೇಶಿಕ ಸಮತೋಲನ ರಾಜ್ಯದ ಸರಾಸರಿಗಿಂತ ಕಡಿಮೆ ಇರುವ ತಾಲ್ಲೂಕುಗಳಿಗೆ ಹೆಚ್ಚಿನ ಅನುದಾನ ಬಡವರಿಗೆ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಒದಗಿಸಲು ಏಕಗವಾಕ್ಷಿ ವ್ಯವಸ್ಥೆ ರೂಪಿಸಿ ಇದರಡಿ ಸರ್ಕಾರದ ವಿವಿಧ ಸೌಲಭ್ವಗಳನ್ನು ಮತ್ತು ಯೋಜನೆಗಳನ್ನು ಕೇಂದ್ರಿಕೃತಗೊಳಿಸಲಾಗುವುದು ಎಂದು ಪುಟಸ್ವಾಮಿ ತಿಳಿಸಿದರು

ಬೆಂಗಳೂರಿನಲ್ಲಿ ನಿನ್ನೆ ಸುದ್ವಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಲ್ಲಿ ನದಿ ಮೂಲ ಇದ್ದು ನಲ್ಲಿ ನೀರಿನ ಸಂಪರ್ಕ ಇರುವುದಿಲ್ಲವೊ ಅಲ್ಲಿ ಸಂಪರ್ಕ ನೀಡಲು ಹೆಚ್ಚಿನ ಒತ್ತು ನೀಡಲಾಗುವುದು ಎಂದರು ಸ್ಟಾಮಿತ್ತ ಯೋಜನೆಯಡಿ ತೆರಿಗೆ ವ್ಯಾಪ್ತಿಗೆ ಒಳಪಡದ ಮತ್ತು ಬಿಟ್ನು ಹೋಗಿರುವ ಸತ್ತುಗಳ ಸರ್ವೆ ನಡೆಯುತ್ತಿದೆ ಆರು ತಿಂಗಳಲ್ಲಿ ಈ ಕಾರ್ಯ ಪೂರ್ಣಗೊಳ್ಳಲಿದ್ದು ಸಮೀಕ್ಷೆ ಕಾರ್ಯ ಪೂರ್ಣಗೊಂಡ ಬಳಿಕ ಸಂಗ್ರಹವಾಗುವ ಆಸ್ತಿ ತೆರಿಗೆಯನ್ನು ಆಯಾ ಗ್ರಾಮ ಪಂಚಾಯಿತಿಗಳಗೇ ನೀಡಲಾಗುವುದು ಎಂದು ಈಶ್ವರಪ್ಪ ಹೇಳಿದರು ಪದವಿ ತರಗತಿಗಳ ಪ್ರಥಮ ದ್ವಿತೀಯ ವರ್ಷದ ವಿದ್ವಾರ್ಥಿಗಳಿಗೆ ಮುಂದಿನ ಸಂಕ್ರಾಂತಿ ಬಳಿಕ ಭೌತಿಕ ತರಗತಿ ಪ್ರಾರಂಭಿಸಲಾಗುವುದು ಎಂದು ಉನ್ನತ ಶಿಕ್ಷಣ ಸಚಿವ ಡಾ

ಅಕ್ವತ್ತನಾರಾಯಣ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಕುಲಪತಿಗಳು ಉನ್ನತ ಶಿಕ್ಷಣ ಹಾಗೂ ಸಂಬಂಧಿತ ಇಲಾಖೆಗಳ ಅಧಿಕಾರಿಗಳ ಜತೆ ವಿಡಿಯೋ ಸಂವಾದ ನಡೆಸಿದ ನಂತರ ಈ ಮಾಹಿತಿ ನೀಡಿದ ಅವರು ಈ ಸಂಬಂಧ ವರದಿ ನೀಡುವಂತೆ ಕುಲಪತಿಗಳಿಗೆ ಸೂಚಿಸಲಾಗಿದೆ ಎಂದರು ಈಗಾಗಲೇ ಪದವಿ ಸ್ನಾತಕೋತ್ತರ ಡಿಪ್ನೊಮಾ ಮತ್ತು ಎಂಜಿನಿಯರಿಂಗ್ ತರಗತಿಗಳ ಅಂತಿಮ ವರ್ಷದ ಮತ್ತು ಅಂತಿಮ ಸೆಮಿಸ್ಟರ್ನ ಆಫ್ಲೈನ್ ತರಗತಿಗಳು ಯಶಸ್ವಿಯಾಗಿ ನಡೆಯುತ್ತಿವೆ ಎಂದು ಡಾ

ಸುರೇಶಕುಮಾರ್ ಹೇಳಿದ್ದಾರೆ

ನಲಿ ಕಲಿ ಹಾಗೂ ಕಲಿ ನಲಿ ಕಲ್ಲನೆಯಡಿ ರೂಪಿತವಾದ ಈ ಸರಣೆಯಲ್ಲಿ ಮಕ್ಕಳು ಶಾಲೆಯಲ್ಲಿ ಇಲ್ಲವೇ ಮನೆಯಲ್ಲಿಯೇ ಕಲಿಯುವ ಅವಕಾಶ ಇದೆ ಎಂದು ಸಚಿವ ಸುರೇಶಕುಮಾರ್ ತಿಳಿಸಿದರು ರಾಜ್ವದಲ್ಲಿ ಸದ್ದದಲ್ಲೇ ಹೊಸ ಮರಳು ನೀತಿ ಅನುಷ್ಠಾನಗೊಳ್ಳಲಿದ್ದು ಜನರು ಮೊದೈಲ್ ಆಪ್ ಮೂಲಕ ಮರಳು ಬೇಡಿಕೆ ಸಲ್ಲಿಸಬಹುದು ಎಂದು ಗಣಿ ಮತ್ತು ಭೂ ವಿಜ್ಞಾನ ಸಚಿವ ಸಿ

ಪಾಟೀಲ್ ಹೇಳಿದ್ದಾರೆ ಉತ್ತರ ಕನ್ನಡ ಜೆಲ್ಲೆ ಕುಮಟಾದಲ್ಲಿ ನಿನ್ನೆ ಸುದ್ಬಿಗಾರರೊಂದಿಗೆ ಮಾತನಾಡಿದ ಅವರು ಸ್ನಳೀಯರಿಗೆ ಕೊರತೆ ಆಗದಂತೆ ಮರಳು ಪೂರೈಕೆ ಮಾಡಲಾಗುವುದು ಹೊಸ ಮರಳು ನೀತಿ ಅನುಸಾರ ಕರಾವಳಿ ಭಾಗದಲ್ಲಿ ಮರಳು ತೆಗೆಯಲು ಹಟ್ಷ ಚಿನ್ನದ ಗಣಿ ಕಂಪನಿಗೆ ಟೆಂಡರ್ ನೀಡಲಾಗಿದೆ ಎಂದು ಸಚಿವ ಪಾಟೀಲ್ ತಿಳಿಸಿದರು ಕನ್ನಡ ನೆಲದಲ್ಲಿ ಕನ್ನಡ ಧ್ವಜ ಹಾರಿಸುವುದು ನಮ್ಮ ಹಕ್ಕು ಅದರಲ್ಲಿ ಯಾವುದೇ ತಪ್ಪಲ್ಲ ಎಂದು ಉಪ ಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹೇಳಿದ್ದಾರೆ

ಕೊರೋನಾ ಸೋಂಕಿಗೆ ತುರ್ತು ಬಳಕೆಗೆ ಕೇಂದ್ರ ದಿಷಧ ಮಹಾನಿಯಂತ್ರಕ ಡಿಸಿಜಿಐ ಎರಡು ಲಸಿಕೆಗಳಿಗೆ ಅನುಮತಿ ನೀಡಿರುವ ಹಿನ್ನೆಲೆ ದೇಶಾದ್ದಂತ ಲಸಿಕೆಯ ವಿತರಣೆ ಕುರಿತಂತೆ ಸಭೆ ನಡೆಸಲು ಉದ್ದೇಶಿಸಿದ್ದಾರೆ

ಸುಧಾಕರ್ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿತೀಲನೆ ನಡೆಸಿದರು

ಬರುವ ಸೋಮವಾರದಿಂದ ಅಧಿಕೃತವಾಗಿ ಲಸಿಕೆ ನೀಡಲಾಗುವುದು ಎಂದು ಆರೋಗ್ಡ ಸಚಿವ ಡಾ

ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕೊರೊನಾ ವಿರುದ್ದ ಮೊದಲ ಹಂತದಲ್ಲಿ ಕೆಲಸ ಮಾಡುತ್ತಿರುವ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಪ್ರಾತಸ್ತ್ವದ ಮೇಲೆ ನೀಡಲಾಗುವುದು ಎಂದರು

ಇವರಿಗೆ ಮೊದಲ ಹಂತದಲ್ಲಿ ಲಸಿಕೆ ನೀಡಿದ ನಂತರ ಲಸಿಕೆ ಲಭ್ಯತೆ ಆಧಾರದ ಮೇಲೆ ಹಂತ ಹಂತವಾಗಿ ಲಸಿಕೆ ನೀಡಲಾಗುವುದು ಎಂದು ಡಾ

ಸದ್ದದಲ್ಲೇ ಮೈಸೂರು ಮತ್ತು ಬಳ್ಗಾರಿ ಜೆಲ್ಲೆಯಿಂದ ಇದು ಆರಂಭಗೊಳ್ಳಲಿದೆ ಎಂದು ರಾಜ್ಯ ಸಫಾಯಿ ಕರ್ಮಚಾರಿ ಅಭಿವೃದ್ದಿ ನಿಗಮದ ಅಧ್ಯಕ್ಷ ಹೆಚ್ ಹನುಮಂತಪ್ಪ ಹೇಳಿದ್ದಾರೆ

ಈ ವರ್ಷಾಂತ್ಯಕ್ಷೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸಮೀಕ್ಷೆ ಮಾಡಿ ಅದರ ವರದಿ ಆಧಾರದ ಮೇಲೆ ಸಫಾಯಿ ಕರ್ಮಚಾರಿಗಳ ಅಭಿವೃದ್ದಿಗೆ ಮುಂದಿನ ಆರ್ಥಿಕ ವರ್ಷದ ಯೋಜನೆ ರೂಪಿಸಲಾಗುವುದು ಎಂದರು